ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ರಾಜ್ಯದ ಗೃಪ ಮಂತ್ರಿಗಳು ನಿರಪರಾಧಿಗಳನ್ನು ಬಂಧಿಸುವ ತ್ರಮಕ್ಕೆ ಮುಂದಾಗಿರುವುದು ಸಂವಿಧಾನಕ್ಕೆ ಶೋಭೆ ತರುವಂತಹದಲ್ಲ ಸರ್ಕಾರವನ್ನು ಟೀಟಿಸುವ ಹಕ್ಕು ಪ್ರತಿಯೊಬ್ಬರಿಗೂ ಇದೆ ಎಂದರು ರಾಜಧರ್ಮ ರಾಜಕಾರಣವನ್ನು ಕೈಬಿಟ್ಟು ದ್ವೇಷದ ರಾಜಕಾರಣವನ್ನು ಮುಂದುವರೆಸಿ ಬಿಜೆಪಿ ಕಾರ್ಯಕರ್ತರನ್ನು ಬಂಧಿಸಲು ಮುಂದಾದರೆ ರಾಜ್ಯಪಾಲರಿಗೆ ದೂರು ನೀಡಲಾಗುವುದು ಎಂದು ಹೇಳಿದರು

ಮೈಸೂರುನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹಣ ಕೈಗೆ ಸಿಗದೇ ರೈತರು ಸಂಕಪ್ಪದಲ್ಲಿದ್ದಾರೆ ರೈತರ ಕಬ್ಬು ಮತ್ತು ಭತ್ತದ ಹಣವನ್ನು ಬ್ಯಾಂಕುಗಳು ಸಾಲಕ್ಷಾಗಿ ಜಮೆಮಾಡಿಕೊಳ್ಳುತ್ತಿವೆ ಯಾವುದೇ ಬ್ಯಾಂಕುಗಳು ಸರ್ಕಾರದ ನೀತಿಯನ್ನು ಪಾಲಿಸುತ್ತಿಲ್ಲ ರೈತರು ಬೆಳೆದ ಕಬ್ಬಗೆ ಎಫ್ ಆರ್ಪಿ ದರ ಸಿಗುತ್ತಿಲ್ಲ ಎಂದು ತಿಳಿಸಿದರು

ಉಜಿರೆಯಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಎಸ್ ಡಿ ಎಂ ತಿಕ್ಷಣ ಸಂಸ್ಟೆ ಕಾರ್ಯದರ್ಶಿ ಡಾ

ಯಶೋವರ್ಮ ಉಜಿರೆಯಲ್ಲಿ ಕೌಶಲಾಭಿವೃದ್ದಿಗೆ ಸಂಬಂಧಿಸಿದಂತೆ ವಿಸ್ತರಣಾ ಚಟುವಟಕೆಗಳ ನಿರ್ವಹಣೆ ತರಬೇತುದಾರರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉನ್ನತ ತರಬೇತಿ ನೀಡುವುದು ಆಧುನಿಕ ಯಂತ್ರೋಪಕರಣಗಳ ಸೌಲಭ್ಞ ಅಳವಡಿಸುವುದು ಮುಂತಾದ ಕಾರ್ಯಕ್ರಮಗಳಿಗೆ ಈ ಅನುದಾನ ಬಳಸಲಾಗುವುದು ಎಂದು ತಿಳಿಸಿದರು

ಹೊಸ ದಾಖಲೆ ಬರೆಯಲಿದೆ ಎಂದು ನಿನ್ನೆ ಇಸ್ನಾ ಭಾರತೀಯ ಸಕ್ಕರೆ ಕಾರ್ಖಾನೆ ಸಂಘದ ಉದ್ದಿಮೆ ಮಂಡಳಿ ಮಾಹಿತಿ ನೀಡಿದೆ

ಭಾರತ ವಿಶ್ವದ ಎರಡನೇಯ ಅತಿ ದೊಡ್ಡ ಸಕ್ಕರೆ ಉತ್ಪಾದಕ ರಾಷ್ಟವಾಗಿದೆ ಮೈಸೂರು ಜಿಲ್ಲೆ ಎಚ್

ರಾಯಚೂರು ಜಿಲ್ಲೆ ಕಕ್ಕೇರಿ ಗ್ರಾಮದ ಪನುಮಂತಪ್ಪ ಎಂಬಾತ ಇಂದು ಮುಂಜಾನೆ ನಾಲೆ ಕೆಲಸದಲ್ಲಿ ತಲ್ಲೀನರಾಗಿದ್ದಾಗ ಪಠಾತ್ ದಾಳಿ ನಡೆಸಿದ ಕಾಡಾನೆ ಆತನನ್ನು ಸಾಯಿಸಿದೆ ರಾತ್ರೋರಾತ್ರಿ ಜಮೀನುಗಳಗೆ ನುಗ್ಗಿದ್ದ ಕಾಡಾನೆಗಳನ್ನು ರೈತರು ಓಡಿಸುವಾಗ ಈ ಘಟನೆ ಸಂಭವಿಸಿದೆ

ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಚುನಾವಣಾ ಸಮಯದಲ್ಲಿ ಮಹಿಳಾ ಸರ್ಕಾರಿ ನೌಕರರಿಗೆ ಅಗತ್ಯ ಸೌಲಭ್ಯ ಹಾಗೂ ರಿಯಾಯಿತಿಗಳನ್ನು ಒದಗಿಸಬೇಕೆಂದು ಕರ್ನಾಟಕ ರಾಜ್ಯ ಸಾವಿತ್ರಿ ಬಾಯಿ ಫುಲೆ ಶಿಕ್ಷಕಿಯರ ಸಂಘ ಒತ್ತಾಯಿಸಿದೆ ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷೆ ಲತಾ ಮಂಗಳೂರು ಚುನಾವಣಾ ಸಂದರ್ಭದಲ್ಲಿ ನಿಯೋಜಿಸಲ್ಪಟ್ಟ ಮಹಿಳಾ ನೌಕರರಿಗೆ ರಾತ್ರಿ ವೇಳೆ ಮನೆಗೆ ತೆರಳಲು ವಿಶೇಷ ವಾಹನದ ವ್ಯವಸ್ಥೆ ಹಾಗೂ ಅನಾರೋಗ್ಯ ಪೀಡಿತ ನೌಕರರಿಗೆ ಸೇವೆಯಲ್ಲಿ ರಿಯಾಯಿತಿಯನ್ನು ನೀಡಬೇಕು ಎಂದು ಹೇಳದರು